ವಿಶ್ವದ ಇತಿಹಾಸದಲ್ಲೇ ಕಳೆದ ಜೂನ್ ತಿಂಗಳು ಅತ್ತಧಿಕ ತಾಪಮಾನದ ಮಾಸ ಎಂದು ದಾಖಲು

ಈ ಕುರಿತು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿರುವ ಕೇಂದ್ರ ಗೃಹಖಾತೆ ರಾಜ್ಯ ಸಚಿವ ಜಿ ಕಿಷನ್ ರೆಡ್ಡಿ ಗಡಿಭಾಗದಲ್ಲಿ ಬೇಲಿ ನಿರ್ಮಾಣ ಹೊನಲು ದೆಳಕು ವ್ಯವಸ್ಥೆ ಗಡಿ ರಸ್ತೆ ಮತ್ತು ಗಡಿ ಡಿಟ್ಮೋಸ್ಟ್ ನಂತಹ ಭೌತಿಕ ನಿರ್ಮಾಣಗಳಿಗೆ ಆದ್ವತೆ ನೀಡಲಾಗಿದೆ ಎಂದರು ಅಕ್ರಮ ವಲಸೆಗಾರರಿಗೆ ಆಧಾರ್ ಸಂಖ್ಯೆ ನೀಡದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಅಲ್ಲದೆ ಅಕ್ರಮ ವಲಸಿಗರು ರಾಜ್ಯ ಮಟ್ಟದ ನಕಲಿ ದಾಖಲೆಗಳನ್ನು ಹೊಂದುವುದರ ವಿರುದ್ದ ಕ್ರಮ ಕೈಗೊಳ್ಳುವಂತೆಯೂ ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ

ದೆಹಲಿಯಲ್ಲಿ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಡೆಯ ಯುವಜನರನ್ನು ಹೊಂದಿರುವ ಭಾರತದಲ್ಲಿ ಯುವಪಡೆಯನ್ನು ಕೌಶಲ್ಲಪೂರ್ಣರನ್ನಾಗಿಸುವುದು ಎನ್ಡಿಎ ಸರ್ಕಾರದ ಪ್ರಮುಖ ಆದ್ಲತೆ ಎಂದರು

ಮುಂದಿನ ದಿನಗಳಲ್ಲಿ ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ ಭಾರತ ಅತ್ಯಂತ ಅಭಿವೃದ್ದಿ ಹೊಂದಿದ ರಾಷ್ಸಗಳಗೆ ಸರಿಸಮನಾಗಿ ನಿಲ್ಲಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಆಧುನಿಕ ಜ್ವಾನ ಮತ್ತು ಕೌಶಲದಿಂದ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯನ್ನು ಮುನ್ನಡೆಸಬೇಕು ಎಂದು ಅವರು ಯುವಜನರಿಗೆ ಕರೆ ನೀಡಿದರು

ಎಕ್ಲಿಮ್ ಬ್ಡಾಂಕ್ ಭಾರತೀಯ ಸ್ಸೇಟ್ ಬ್ಲಾಂಕ್ ಮತ್ತು ಯೂನಿಯನ್ ಬ್ಲಾಂಕ್ ಆಫ್ ಇಂಡಿಯಾ ಒಳಗೊಂಡಂತೆ ಹಲವಾರು ಬ್ಲಾಂಕ್ಗಳ ದೂರುಗಳ ಹಿನ್ನೆಲೆಯಲ್ಲಿ ಒಂದು ಸಾವಿರ ಕೋಟ ರೂಪಾಯಿಗೂ ಅಧಿಕ ವಂಚನೆ ನಡೆದಿರುವ ಬಗ್ಗೆ ಪ್ರಕರಣ ದಾಖಲಿಸಲಾಗಿದೆ ಎಂದು ಸಿಬಿಐ ಅಧಿಕಾರಿಗಳು ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಹಲವಾರು ಖಾಸಗಿ ಕಂಪನಿಗಳು ಅದರ ಪ್ರವರ್ತಕರು ಹಾಗೂ ನಿರ್ದೇಶಕರು ಮತ್ತು ಅನಾಮದೇಯ ಸರ್ಕಾರಿ ಸಿಬ್ಲಂದಿ ವಿರುದ್ದ ಪ್ರಕರಣ ದಾಖಲಾಗಿದೆ ದೆಹಲಿ ಮುಂದೈ ಲೂದಿಯಾನ ಥಾಣೆ ವೆಲ್ಸಡ್ ಪುಣೆ ಪಳನಿ ಗುರುಗಾಮ್ ಚಂಡೀಫಡ್ ಭೂಪಾಲ್ ಸೂರತ್ ಕೊಲ್ಲಾರ್ ಸಲ್ಲಾಸ ಅಲಿಗಢ್ ಫಜಿಲ್ಲಾ ಮುಕ್ತಸರ್ ಮತ್ತು ಭವಾನಿಗಡ್ ಸೇರಿದಂತೆ ಹಲವು ನಗರಗಳಲ್ಲಿ ಸಿಬಿಐ ಶೋಧಕಾರ್ಯಾಚರಣೆ ನಡೆಸಿದೆ ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಇಂದಿನಿಂದ ಎರಡು ದಿನ ತಮ್ಮ ತವರು ರಾಜ್ಯ ಗುಜರಾತ್ನಲ್ಲಿ ಪ್ರವಾಸ ಮಾಡಲಿದ್ದಾರೆ ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅಮಿತ್ ಶಾ ಆ ರಾಜ್ಯಕ್ಕೆ ನೀಡುತ್ತಿರುವ ಮೊದಲ ಭೇಟ ಇದಾಗಿದೆ ಅಮಿತ್ ಶಾ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಲು ಪಕ್ಷ ಸಜ್ವಾಗಿರುವುದಾಗಿ ಗುಜರಾತ್ ಬಿಜೆಪಿ ರಾಜ್ಯಾಧ್ವಕ್ಷ ಜಿತು ವಘಾನಿ ತಿಳಿಸಿದ್ದಾರೆ ಅಮಿತ್ ಶಾ ಅವರು ಅಹಮಾದಾಬಾದ್ನ ಆದಾಯ ತೆರಿಗೆ ವೃತ್ತದಲ್ಲಿ ನಿರ್ಮಿಸಲಾಗಿರುವ ಹೊಸ ಮೇಲುರಸ್ತೆಯನ್ನು ಉದ್ಘಾಟಸಲಿದ್ದಾರೆ ತಮ್ಮ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಸಮುದಾಯ ಭವನ ಗ್ರಂಥಾಲಯ ಹಾಗೂ ಐದು ಕಂದಾಯ ಕಚೇರಿಗಳನ್ನು ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಬಾಂಗ್ಲಾದೇಶದ ಜಮಾತ್ ಉಲ್ ಮುಜಾಹಿದೀನ್ ಸಂಘಟನೆ ಪಶ್ಚಿಮ ಬಂಗಾಳದ ಬರ್ಡ್ವಾನ್ ಮತ್ತು ಮುರ್ಶಿದಾಬಾದ್ನ ಕೆಲವು ಮದರಸಾಗಳನ್ನು ಮತಾಂತರ ಹಾಗೂ ನೇಮಕಾತಿ ಚಟುವಟಿಕೆಗಳಿಗೆ ಬಳಸುಕೊಳ್ಳುತ್ತಿರುವ ಮಾಹಿತಿ ಇರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ನಿನ್ನೆ ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ನೀಡಿರುವ ಲಿಖಿತ ಉತ್ತರದಲ್ಲಿ ಗೃಹ ಬಾತೆ ಸಹಾಯಕ ಸಚಿವ ಜಿ

ಈ ಕುರಿತ ಮಾಹಿತಿ ಹಿನ್ನೆಲೆಯಲ್ಲಿ ತ್ರಮ ಕೈಗೊಳ್ಳಲು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ರಾಜಕೀಯ ಹಿಂಸಾಚಾರದ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಕೇಂದ್ರ ಸರ್ಕಾರ ಅಲ್ಲಿನ ರಾಜ್ಯ ಸರ್ಕಾರದ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ್ದಾರೆ ಮಹಾರಾಷ್ಟದ ರತ್ನಗಿರಿ ಜಿಲ್ಲೆಯಲ್ಲಿನ ತಿವರೆ ಜಲಾಶಯ ಬಾರಿ ಮಳೆಯಿಂದಾಗಿ ಕಳೆದ ರಾತ್ರಿ ಒಡೆದ ಹಿನ್ನೆಲೆಯಲ್ಲಿ ಇಬ್ಬರು ಮೃತಪಟ್ಟದ್ದು

ರಾಷ್ಟೀಯ ವಿಪತ್ತು ಸ್ಪಂದನಾ ಪಡೆ ಎನ್ಡಿಆರ್ಎಫ್ ಸ್ವಳಕ್ಕೆ ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಸ್ವಳಯ ಆಡಳಿತ ಪೊಲೀಸರು ಹಾಗೂ ಸ್ವಯಂ ಸೇವಕರು ಪರಿಹಾರ ಹಾಗೂ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ

ನಿನ್ನೆ ಮಳೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಮುಂಬ್ಲೆ ನಗರ ಸಹಜಸ್ಥಿತಿಗೆ ಮರಳುತ್ತಿದೆ ಕಳೆದ ಜೂನ್ ತಿಂಗಳು ವಿಶ್ವದಲ್ಲೇ ಅತಿ ಬಿಸಿಯಾದ ತಾಪಮಾನದ ತಿಂಗಳು ಎಂದು ದಾಖಲಾಗಿದೆ ಐರೋಪ್ತ ಒಕ್ಕೂಟದ ಪರವಾಗಿ ಹವಾಮಾನ ಮುನ್ನೂಚನೆಗಳನ್ನು ಮಧ್ಯಮ ವಲಯದಲ್ಲಿ ಸಂಗ್ರಹಿಸುವ ಯುರೋಪಿಯನ್ ಸೆಂಟರ್ನಿಂದ ಕಲೆಹಾಕುವ ಕಾರ್ಯನಿರ್ವಹಿಸುವ ಕೋಪನೀಕರ್ನ್ ಹವಾಮಾನ ಬದಲಾವಣೆ ಸೇವೆ ನೀಡಿರುವ ದತ್ತಾಂಶದ ಪ್ರಕಾರ ಈ ಮಾಹಿತಿ ದೊರೆತಿದೆ

ಭಾರತ ಹಾಗೂ ಬಾಂಗ್ಲಾದೇಶ ನಡುವಣ ಪಾಲುದಾರಿಕೆ ಸತ್ತಯುತವಾಗಿದೆ ಹಾಗೂ ಎರಡೂ ರಾಷ್ಷಗಳು ವ್ಯಾಪಾರ ವಹಿವಾಟನಲ್ಲಿ ಹಲವು ಶತಕೋಟ ಡಾಲರ್ಗಳನ್ನು ಮೀರಲಿವೆ ಎಂದು ಬಾಂಗ್ಲಾದೇತದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಹೇಳಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಎರಡೂ ರಾಷ್ಟಗಳು ಒಟ್ನಾಗಿ ರಕ್ತವನ್ನೇ ಹರಿಸಿವೆ ಎಂದು ಅವರು ಹೇಳಿದ್ದಾರೆ

ಭಾರತದೊಂದಿಗಿನ ಸಹಭಾಗಿತ್ವದ ಬಗ್ಗೆ ಪ್ರಸ್ತಾಪಿಸಿದ ಬಾಂಗ್ಲಾ ಪ್ರಧಾನಿ ಎರಡೂ ರಾಷ್ಸಗಳು ನದಿ ಮಾರ್ಗದ ಅಭಿವೃದ್ದಿಗೆ ಪರಸ್ವರ ಕೈಜೋಡಿಸುತ್ತಿದೆ ಎಂದು ಹೇಳಿದರು

ಪ್ರಸಕ್ತ ವಿಶ್ವಕಪ್ನಲ್ಲಿ ಅವರ ನಾಲ್ಕನೇ ಶತಕವಾಗಿದೆ ಭಾರತೀಯ ಆಟಗಾರನೊಬ್ಬ ವಿಶ್ವಕಪ್ ಪಂದ್ಭದಲ್ಲಿ ಅತಿಹೆಚ್ಚು ಶತಕ ಸಿಡಿಸಿದ ದಾಖಲೆ ಇದಾಗಿದೆ ಈ ಮೊದಲು ಶ್ರೀಲಂಕಾದ ಕುಮಾರ್ ಸಂಗಕ್ಕಾರ ವಿಶ್ವಕಪ್ ಸರಣಿಯಲ್ಲಿ ನಾಲ್ಕು ಶತಕ ಸಿಡಿಸಿದ್ದರು

ರೋಹಿತ್ ಶರ್ಮ ಪಂದ್ಯ ಶ್ರೇಷ್ಠ ಪುರಸ್ಕಾರಕ್ಕೆ ಭಾಜನರಾದರು

ಡಿಟಿಎಚ್ ಹಿಂದಿ ಹಾಗೂ ಇತರ ಹೆಚ್ಚುವರಿ ತರಂಗಾಂತರಗಳಲ್ಲಿ ಆಲಿಸಬಹುದಾಗಿದೆ ಇಂದು ನಡೆಯಲಿರುವ ಪಂದ್ದದಲ್ಲಿ ಜಯಗಳಿಸಿದ ತಂಡ ಸೆಮಿಫ್ಲೆನಲ್ಸ್ಗೆ ಅರ್ಹವಾಗುವ ಕೊನೆಯ ತಂಡವಾಗಲಿದೆ ಪರಾಭವಗೊಳ್ಳುವ ತಂಡವೂ ಕೂಡ ಸೆಮಿಫೈನಲ್ಗೆಗೇರುವ ಅರ್ಹತೆಗಳಿಸುವ ಸಾಧ್ಯತೆ ಹೊಂದಿದೆ ಇದಕ್ಕಾಗಿ ಪಾಕಿಸ್ತಾನ ಬಾಂಗ್ಲಾದೇಶ ನಡುವೆ ನಡೆಯಲಿರುವ ಅಂತಿಮ ಪಂದ್ಯದ ಫಲಿತಾಂಶ ಹಾಗೂ ಭಾರತ ತ್ರೀಲಂಕಾ ನಡುವೆ ನಡೆಯಲಿರುವ ಅಂತಿಮ ಪಂದ್ಯದ ಫಲಿತಾಂಶವನ್ನು ಕಾಯ್ದುನೋಡಬೇಕಾಗಿದೆ ಬಾಂಗ್ಲಾದೇಶ ದಕ್ಷಿಣ ಆಫ್ರಿಕಾ ವೆಸ್ಟ್ ಇಂಡೀಸ್ ಮತ್ತು ಅಫ್ರಾನಿಸ್ತಾನ ಈಗಾಗಲೇ ವಿಶ್ವಕಪ್ನಿಂದ ಹೊರಬಿದ್ದಿವೆ

ಅಮೆರಿಕಾ ಪರವಾಗಿ ಅಲೆಕ್ಸ್ ಮೊರ್ಗನ್ ಹಾಗೂ ಕ್ರಿಸ್ಟಿನ್ ಪ್ರೆಸ್ ತಲಾ ಒಂದು ಗೋಲು ಗಳಿಸಿದರು ಇಂಗ್ಲೆಂಡ್ನ ಎಲೆನ್ ವೈಟ್ ತಮ್ಮ ತಂಡದ ಪರ ಒಂದು ಗೋಲು ಗಳಿಸಲಷ್ಟೇ ಶಕ್ತರಾದರು ಅಮೆರಿಕಾ ಇದೀಗ ಸತತ ಮೂರನೇ ಬಾರಿ ವಿಶ್ವಕಪ್ ಫೈನಲ್ ತಲುಪಿದೆ ನಾಲ್ಕನೆ ಬಾರಿ ವಿಶ್ವಕಪ್ ಗೆದ್ದು ದಾಖಲೆ ಸೃಷ್ಟಿಸುವ ತವಕದಲ್ಲಿದೆ